ಐದು ಟ್ರಿಲಿಯನ್ ಡಾಲರ್ ಆರ್ಥಿಕ ಶಕ್ತಿಯಾಗುವ ಗುರಿ ಸಾಧನೆಯಲ್ಲಿ ಸರ್ಕಾರ ಎಲ್ಲ ಪಾಲುದಾರರಿಗೆ ನೆರವಾಗಲಿದೆ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್

ಜಲಾಂತರ್ಗಾಮಿಯಿಂದ ಉಡಾವಣೆ ಮಾಡಬಹುದಾದ ಅಣ್ಣಸ್ತ್ರ ಸಾಮರ್ಥ್ಯದ ಪ್ರಬಲ ಕ್ಷಿಪಣಿ ಪರೀಕ್ಷೆ ಯಶಸ್ಸಿ

ಖೇಲೋ ಇಂಡಿಯಾ ಕ್ರೀಡಾಕೂಟ ಇಂದು ಹಾಕಿ ಈಜು ಮತ್ತು ವೈಟ್ಲಿಫ್ಸಿಂಗ್ನಲ್ಲಿ ಅಂತಿಮ ಪಂದ್ಯಗಳು

ಅವುಗಳಿಗೂ ಮೀರಿದ ಜೀವನವಿದೆ ಜೀವನದಲ್ಲಿ ಸೋಲುಗಳ ಅನುಭವದಿಂದ ಕಲಿಯುವ ಪಾಠಗಳು ಭವಿಷ್ಯದ ಯಶಸ್ಸಿಗೆ ಮೆಟ್ಸಿಲುಗಳಾಗಲಿವೆ ಎಂದು ಪ್ರಧಾನಮಂತ್ರಿ ನರೇಂದ ಮೋದಿ ಶಾಲಾ ವಿದ್ಯಾರ್ಥಿಗಳಿಗೆ ಅಮೂಲ್ಯ ಕಿವಿಮಾತು ಹೇಳಿದ್ದಾರೆ

ಈ ಕಾರ್ಯಕ್ರಮವನ್ನು ದೇಶದ ವಿದ್ಯಾರ್ಥಿಗಳು ಮಾತ್ರವಲ್ಲದೆ ಹಲವು ಹೊರ ದೇಶಗಳ ವಿದ್ಯಾರ್ಥಿಗಳು ಸಹ ವೀಕ್ಷಿಸಿದರು ಯುವಜನತೆ ಮತ್ತು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದಾಗೆಲ್ಲಾ ತಮಗೆ ಹಲವು ಹೊಸ ವಿಚಾರಗಳು ಹೊಳೆಯುತ್ತವೆ ಆದ್ದರಿಂದಲೇ ಪರೀಕ್ಷಾ ಪೇ ಚರ್ಚಾ ತಮ್ಮ ಹೃದಯಕ್ಕೆ ಅತ್ಯಂತ ಹತ್ತಿರವಾಗಿರುವ ಕಾರ್ಯಕ್ರಮ ಎಂದು ನರೇಂದ್ರ ಮೋದಿ ಹೇಳಿದರು ಜೀವನದಲ್ಲಿ ಶಾಲೆ ಕಾಲೇಜುಗಳಲ್ಲಿ ಕಲಿಯುವ ಪಾಠಗಳಷ್ಲೇ ಮುಖ್ಯವಲ್ಲ ಅದರ ಹೊರತಾಗಿಯೂ ಬಹಳಷ್ಟು ಕಲಿಯುವುದಿದೆ ಆಟೋಟಗಳು ಹಲವು ಕಲಾಪ್ರಕಾರಗಳು ಸಂಗೀತ ನೃತ್ಯ ಸಾಹಿತ್ಯ ಮೊದಲಾದ ಕ್ಷೇತ್ರಗಳಲ್ಲೂ ಅದ್ಲಿತೀಯ ಸಾಧನೆ ಮಾಡಿರುವ ಹಲವರು ನಮಗೆ ಸ್ಲೂರ್ತಿಯಾಗಬೇಕು ಎಂದರು

ದೇಶವನ್ನು ಐದು ಟ್ರಿಲಿಯನ್ ಡಾಲರ್ ಆರ್ಥಿಕ ಶಕ್ತಿಯಾಗಿ ರೂಪಿಸುವ ಗುರಿ ಸಾಧನೆಯಲ್ಲಿ ಎಲ್ಲ ಪಾಲುದಾರರಿಗೆ ಸರ್ಕಾರ ಅಗತ್ಯ ನೆರವು ಒದಗಿಸಲಿದೆ ಎಂದು ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಭರವಸೆ ನೀಡಿದ್ದಾರೆ ಚೆನ್ಟೈನಲ್ಲಿ ನಿನ್ನೆ ಸಂಜೆ ನಾನಿ ಫಾಲ್ವಿವಾಲಾ ಶತಾಬ್ಲಿ ಉಪನ್ಯಾಸ ನೀಡಿದ ಸಚಿವರು ದೇಶವನ್ನು ಐದು ಟ್ರಿಲಿಯನ್ ಡಾಲರ್ ಆರ್ಥಿಕ ಶಕ್ತಿಯಾಗಿ ರೂಪಿಸಬೇಕು ಎನ್ನುವುದು ಕೇವಲ ಪೊಳ್ಳು ಚೆಂತನೆಯಲ್ಲ ಅದೊಂದು ತಲುಪಲು ಸಾಧ್ಯವಿರುವ ಗುರಿಯಾಗಿದೆ ಎಂದರು ದೇಶವನ್ನು ಸಂಪೂರ್ಣವಾಗಿ ಪರಿವರ್ತಿಸಬಲ್ಲ ಬ್ಬಹತ್ ಪ್ರಗತಿಯಲ್ಲಿ ಮೋದಿ ಸರ್ಕಾರ ನಂಬಿಕೆ ಇಟ್ಟಿದೆ ಚಿಕ್ಕಪುಟ್ಟ ಪ್ರಗತಿಯ ಗುರಿಗಳನ್ನು ಹೊಂದಿಲ್ಲ ಎಂದು ಅವರು ಹೇಳಿದರು ದೆಹಲಿಯ ಶಹೀನ್ ಬಾಗ್ ಪ್ರದೇಶದಲ್ಲಿ ಪೌರತ್ನ ತಿದ್ದುಪದಿ ಕಾಯ್ದೆ ವಿರೋಧಿಸಿ ನಡೆದಿರುವ ಪ್ರತಿಭಟನೆಗಳ ವಿರುದ್ದ ದೂರು ದಾಖಲಿಸಲಾಗಿದೆ ಶಹೀನ್ ಬಗ್ ಸುತ್ತಮುತ್ತ ಈ ಪ್ರತಿಭಟನೆ ನಡೆಯುತ್ತಿರುವುದರಿಂದ ವಾಹನ ಸವಾರರಿಗೆ ತೀವ್ರ ಅನಾನುಕೂಲವಾಗುತ್ತಿರುವುದಾಗಿ ದೂರು ಸಲ್ಲಿಸಲಾಗಿದೆ ಎಂದು ದೆಹಲಿ ಪೊಲೀಸರು ತಿಳಿಸಿದ್ದಾರೆ ಪ್ರತಿಭಟನೆಯಿಂದ ರಸ್ತೆಗಳಲ್ಲಿ ವಾಹನ ಸಂಚಾರ ಸ್ಥಗಿತಗೊಳಿಸಿರುವ ಹಿನ್ನೆಲೆಯಲ್ಲಿ ಪರ್ಯಾಯ ಮಾರ್ಗಗಳಲ್ಲಿ ತೆರಳಬೇಕಾಗಿರುವುದರಿಂದ ತೊಂದರೆಯಾಗುತ್ತಿದೆ ಈ ರಸ್ತೆಗಳಲ್ಲಿ ವಾಹನ ಸಂಚಾರಕ್ಕೆ ಅಡೆತಡೆಯನ್ನು ತಕ್ಷಣ ತೆರವುಗೊಳಿಸಬೇಕೆಂದು ಎಫ್ಐಆರ್ ದಾಖಲಿಸುವಂತೆ ಪೊಲೀಸರಿಗೆ ಮನವಿ ಮಾಡಲಾಗಿದೆ ಉತ್ತರ ಪ್ರದೇಶದಲ್ಲಿ ದಿವ್ಯಾಂಗ ನಾಗರಿಕರ ಹಿತರಕ್ಷಣೆಗಾಗಿ ಅಲ್ಲಿಯ ಸರ್ಕಾರ ವಿನೂತನ ಯೋಜನೆಯನ್ನು ರೂಪಿಸಿದೆ ರಾಜ್ಯದ ಪ್ರಮುಖ ಸ್ಥಳಗಳಲ್ಲಿ ಅಂಗಡಿ ಮಳಿಗೆಗಳನ್ನು ತೆರೆಯಲು ದಿವ್ಯಾಂಗ ನಾಗರೀಕರಿಗೆ ಅವಕಾಶ ಕಲ್ಪಿಸಲಾಗುವುದು ಎಂದು ರಾಜ್ಯ ಸಾರಿಗೆ ಸಚಿವ ಅಶೋಕ್ ಕಟಾರಿಯಾ ತಿಳಿಸಿದ್ದಾರೆ

ಇದರಿಂದ ಅವರು ಸ್ವತಂತ್ರವಾಗಿ ಮತ್ತು ಘನತೆಯಿಂದ ಜೀವನ ಸಾಗಿಸಲು ಸಾಧ್ಯವಾಗುತ್ತದೆ ಎಂದು ಅವರು ತಿಳಿಸಿದ್ದಾರೆ ಬಿಜೆಪಿಯ ನೂತನ ರಾಷ್ಟೀಯ ಅಧ್ಯಕ್ಷರಾಗಿ ಪಕ್ಷದ ಕಾರ್ಯಧ್ಯಕ್ಷ ಜೆ

ನಡ್ಗಾ ಅವಿರೋಧವಾಗಿ ಆಯ್ಕೆಯಾಗಲು ಎಲ್ಲವೂ ಸಜ್ವಾಗಿದೆ ರಾಷ್ಟ್ರ ರಾಜಧಾನಿಯ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಈ ಉನ್ನತ ಹುದ್ಗೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ನಡ್ಲಾ ಉಮೇದುವಾರಿಕೆಗೆ ಬೆಂಬಲವಾಗಿ ಪಕ್ಷದ ಮುಖಂಡರು ಕೇಂದ್ರ ಸಚಿವರು ಹಾಗೂ ಬಿಜೆಪಿ ಆಡಳಿತದ ರಾಜ್ಯಗಳ ಮುಖ್ಯಮಂತ್ರಿಗಳು ನಾಮಪತ್ರಗಳನ್ನು ತುಂಬುವರು ಇಂದು ಅಪರಾಹ್ನ ಚುನಾವಣಾ ಫಲಿತಾಂಶದ ವಿದ್ಯುಕ್ತ ಪ್ರಕಟಣೆ ಹೊರಬೀಳಲಿದ್ದು ನೂತನ ಅಧ್ಯಕ್ಷರನ್ನು ಅಭಿನಂದಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಹ ಪಕ್ಷದ ಕೇಂದ್ರ ಕಚೇರಿಗೆ ಆಗಮಿಸಲಿದ್ದಾರೆ ಅಮಿತ್ ಶಾ ಅವರ ಸ್ಥಾನಕ್ಕೆ ಜೆ

ನಡ್ಡಾ ಬರಲಿದ್ದಾರೆ ಭಾರತ ಮತ್ತು ಸಂಯುಕ್ತ ಅರಬ್ ಅಮಿರಾತ್ ನಡುವೆ ಆರ್ಥಿಕ ವಿಷಯಗಳಿಂದಾಚೆಗೂ ದ್ವಿಪಕ್ಷೀಯ ಸಂಬಂಧಗಳು ಬಲಗೊಂಡಿವೆ ಎಂದು ಯುಎಇದ ಹವಾಮಾನ ಬದಲಾವಣೆ ಮತ್ತು ಪರಿಸರ ಖಾತೆ ಸಚಿವ ಡಾ ಥನಿ ಬಿನ್ ಅಹ್ಮದ್ ಅಲ್ ಜೆ ಯೌದಿ ಹೇಳಿದ್ದಾರೆ

ಯುಎಇ ಮತ್ತು ಭಾರತದ ನಡುವೆ ಬಲಿಷ್ಠ ಮತ್ತು ಸುದೀರ್ಘ ವ್ಯಾಪಾರ ಬಾಂಧವ್ಯವಿದೆ ಎಂದು ಡಾ

ಜಲಾಂತರ್ಗಾಮಿ ನೌಕೆಯ ಉಡಾವಣೆ ವೇದಿಕೆಯಿಂದ ಪ್ರಯೋಗಿಸಲು ಸಾಧ್ಯವಿರುವ ಮತ್ತು ಅಣ್ವಸ್ತ್ರ ಸಾಮರ್ಥ್ಯ ಹೊಂದಿರುವ ದೇಶದ ಪ್ರಬಲ ಕ್ಷಿಪಣಿಯನ್ನು ಯಶಸ್ಸಿಯಾಗಿ ಪ್ರಯೋಗಕ್ಕೆ ಒಳಪಡಿಸಲಾಗಿದೆ ಆಂಧ್ರಪ್ರದೇಶದ ವಿಶಾಖಪಟ್ಟಣಂ ಕರಾವಳಿಯಿಂದ ನಿನ್ನೆ ಕೆ ಳ ಖಂಡಾಂತರ ಕ್ಷಿಪಣಿಯನ್ನು ಪರೀಕ್ಷಿಸಲಾಯಿತು ಇದು ಮೂರುವರೆ ಸಾವಿರ ಕಿಲೋಮೀಟರ್ ದೂರವನ್ನು ಶರವೇಗದಲ್ಲಿ ಕ್ರಮಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ ಈ ಯಶಸ್ವಿ ಪ್ರಯೋಗದೊಂದಿಗೆ ಪರಮಾಣು ಜಲಾಂತರ್ಗಾಮಿ ಐಎನ್ಎಸ್ ಅರಿಹಂತ್ ಮಾದರಿಯ ನೌಕೆಯ ಮೇಲೆ ಖಂಡಾಂತರ ಕ್ಷಿಪಣಿಯನ್ನು ಸೇರ್ಪಡೆಗೊಳಿಸುವತ್ತ ಭಾರತ ಮತ್ತೊಂದು ಹೆಜ್ಜೆ ಮುಂದುವರೆದಂತಾಗಿದೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವ್ವದ್ಲಿ ಸಂಸ್ಡೆ ಡಿಆರ್ಡಿಒ ಮೂರು ಮೀಟರ್ ಎತ್ತರದ ಈ ಕ್ಷಿಪಣಿಯನ್ನು ನಿರ್ಮಿಸಿದೆ ಇದುವರೆಗೂ ಇಷ್ಟು ದೂರ ಕ್ರಮಿಸಬಲ್ಲ ಜಲಾಂತರ್ಗಾಮಿ ಉಡಾವಣಾ ಸಾಧ್ಯತೆಯ ಖಂಡಾಂತರ ಕ್ಷಿಪಣಿಗಳನ್ನು ಅಮೆರಿಕಾ ರಷ್ಯಾ ಮತ್ತು ಚೀನಾ ದೇಶಗಳು ಮಾತ್ರ ಹೊಂದಿದ್ದವು ಛತ್ತೀಸ್ಗಢದ ಬಿಜಾಪುರ್ ಜಿಲ್ಲೆಯ ಬಸಾಗುಡ ಎಂಬಲ್ಲಿ ಇಂದು ಬೆಳಗ್ಗೆ ಭದ್ರತಾ ಪಡೆಗಳು ಮತ್ತು ನಕ್ಸಲರ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ ಓರ್ವ ಮಹಿಳಾ ನಕ್ಪಲ್ ಮೃತಪಟ್ಟಿದ್ದಾಳಿ ಅಲ್ಲಿಯ ಅರಣ್ಯ ಪ್ರದೇಶದಲ್ಲಿ ಈ ಗುಂಡಿನ ಚಕಮಕಿ ನಡೆಯಿತು ಹತ್ಯೆಗೀಡಾದ ವ್ಯಕ್ತಿಯ ಬಳಿಯಿದ್ದ ಶಸ್ತಾಸ್ತಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ

ಮ್ನತಪಟ್ಟವರಲ್ಲಿ ಯೋಧರು ಮತ್ತು ನಾಗರಿಕರು ಸೇರಿದ್ದಾರೆ ಅಂತಾರಾಷ್ಟೀಯವಾಗಿ ಅಂಗೀಕ್ಷತವಾದ ಯೆಮನ್ ಸರ್ಕಾರ ಮತ್ತು ಇರಾನ್ ಬೆಂಬಲಿತ ಹುತಿ ಬಂಡುಕೋರರ ನಡುವೆ ನಡೆದ ಸಂಘರ್ಷದ ಭಾಗವಾಗಿ ಶನಿವಾರ ದಾಳಿ ನಡೆದಿದೆ ಎಂದು ಅಲ್ಲಿನ ಸೇನಾ ಮತ್ತು ವೈದ್ಯಕೀಯ ಮೂಲಗಳು ತಿಳಿಸಿದೆ

ಸದ್ಯಕ್ಲೆ ದಾಳಿಯ ಹೊಣೆಯನ್ನು ಹುತಿ ಬಂಡುಕೋರರು ಫೋಷಿಸಿಲ್ಲ

ಚೀನಾದ ರಾಜಧಾನಿ ಬೀಜಿಂಗ್ ಸೇರಿದಂತೆ ದೇಶಾದ್ಯಂತ ಸಾರ್ಸ್ ಮಾದರಿಯ ನಿಗೂಢ ವೈರಾಣು ಸೋಂಕು ವ್ಯಾಪಕವಾಗಿ ಹರಡಿರುವ ಬಗ್ಗೆ ವರದಿಯಾಗಿದೆ

ಈ ವೈರಾಣು ಸೋಂಕಿನಿಂದ ತೀವ್ರ ಉಸಿರಾಟದ ತೊಂದರೆ ಎದುರಾಗುವ ಹಿನ್ನಲೆಯಲ್ಲಿ ಅಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ

ಗುವಾಹತಿಯಲ್ಲಿ ನಡೆದಿರುವ ಖೇಲೋ ಇಂಡಿಯಾ ಕ್ರೀಡಾಕೂಟದಲ್ಲಿ ಇಂದು ಹಾಕಿ ಈಜು ಮತ್ತು ವೈಟ್ಲಿಫ್ಸಿಂಗ್ ಸ್ಪರ್ಧೆಫಗಳಲ್ಲಿ ಪದಕಗಳು ನಿರ್ಧಾರವಾಗಲಿವೆ